ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶಾಲಾ ಮಕ್ಕಳು ಸೈನಿಕರು ಆಧ್ವಾತ್ಮಿಕ ಮುಖಂಡರು ಹಾಲು ಮತ್ತು ಕೃಷಿ ಸಹಕಾರ ಸಂಘಗಳ ಸದಸ್ಯರು ಪತ್ರಕರ್ತರು ಸ್ವೀಯ ಸಂಸ್ಟೆಗಳ ಮುಖಂಡರು ರೈಲ್ವೆ ಉದ್ಯೋಗಿಗಳು ಸ್ವಯಂ ಸೇವಾ ಸಂಸ್ಟೆಗಳು ಹಾಗೂ ಸ್ವಚ್ಗಾಗ್ರಹಿಗಳ ಜೊತೆ ಸಂವಾದ ನಡೆಸಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ವಿಡೀಯೋ ಸಂದೇಶದಲ್ಲಿ ಸ್ವಚ್ಛ ಭಾರತ ಅಭಿಯಾನವನ್ನು ಮತ್ತಪ್ಪು ಬಲಗೊಳಿಸಲು ದೇಶದ ಜನರ ಸಹಭಾಗಿತ್ವ ಅಗತ್ತ್ ಸ್ವಚ್ದ ಭಾರತವಾಗಬೇಕು ಎನ್ನುವುದು ಮಹಾತ್ಮ ಗಾಂಧಿ ಅವರ ಕನಸಾಗಿತ್ತು ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೈಜೋಡಿಸಬೇಕು ಎಂದು ಹೇಳಿದ್ದಾರೆ ಸ್ವಚ್ದ ಭಾರತ ಅಭಿಯಾನಕ್ಕೆ ನಾಲ್ಕ ವರ್ಷ ಪೂರ್ಣಗೊಳ್ಳುತ್ತಿರುವ ಸಂದರ್ಭದಲ್ಲಿ ಈ ಅಭಿಯಾನವನ್ನು ಆಯೋಜಿಸಲಾಗಿದೆ

ಅಭಿಯಾನದ ಸಂದರ್ಭದಲ್ಲಿ ಸ್ವಚ್ಛತಾ ಸಭೆಗಳು ಸೇವಾ ದಿವಸ್ ರೈಲ್ವೆ ಸ್ವಚ್ಛತಾ ದಿವಸ್ ಹಾಗೂ ಅಂತ್ಯೋದಯ ದಿವಸ್ ದೇಶಾದ್ಯಂತ ಆಚರಿಸಲಾಗುವುದು ಶಾಲಾ ಮಕ್ಕಳು ಸಾಮೂಹಿಕ ಸ್ವಚ್ವತಾ ರ್ವಾಲಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ದತೆ ಕುರಿತು ನಾಟಕ ಆಯೋಜನೆ ಕೈಗಾರಿಕಾ ಪ್ರದೇಶಗಳಲ್ಲಿ ಸ್ವಚ್ದತಾ ಅಭಿಯಾನವು ನಡೆಯಲಿದ್ದು

ಪ್ರಾಮಾಣಿಕ ಉದ್ಲಮಿಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಸರಕು ಮತ್ತು ಸೇವಾ ತೆರಿಗೆ ದಿವಾಳಿತನದ ಕಾನೂನನ್ನು ತರಲಾಗಿದೆ ಈ ಮೂಲಕ ದೇತದಲ್ಲಿ ಹೂಡಿಕೆ ಮಾಡುವ ಉದ್ದಮಿಗಳಲ್ಲಿ ವಿಶ್ವಾಸ ತುಂಬುವ ಕೆಲಸ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಹುತಾತ್ನ ಇಮಾಮ್ ಹುಸೇನ್ ಸ್ನರಣಾರ್ಥ ಆಯೋಜಿಸಿದ್ದ ಬೋಹ್ರಾ ಮುಸ್ಲಿಂ ಸಮುದಾಯದ ಸಭೆಯಲ್ಲಿ ಅವರು ಪಾಲ್ಗೊಂಡು ಮಾತನಾಡಿದರು ಮಧ್ಯಪ್ರದೇಶದ ಇಂದೋರ್ನಲ್ಲಿಂದು ದಾವೂದಿ ಬೋಹ್ರಾ ಸಮುದಾಯ ಹುತಾತ್ತ ಇಮಾಮ್ ಹುಸೇನ್ ಅವರ ಸ್ಪರಣಾರ್ಥ ಆಯೋಜಿಸಿದ್ದ ಅತಾರ ಮುಬಾರಕ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಗವಹಿಸಿದ್ದರು ಸೈಫಿ ಮಸೀದಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸರಿಸುಮಾರು ಒಂದು ಲಕ್ಷಕ್ಕೂ ಅಧಿಕ ಮಂದಿ ಪಾಲ್ಗೊಂಡಿದ್ದರು ಈ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದಾವೂದಿ ಬೋಹ್ರಾ ಸಮುದಾಯದ ಧಾರ್ಮಿಕ ಮುಖಂಡ ಸೈಪ್ನಾ ಮೂಫಾದಲ್ ಸೈಪ್ವುದ್ದೀನ್ ಅವರನ್ನು ಭೇಟಿ ಮಾಡಿದರು

ಎಲ್ಲರೊಂದಿಗೆ ಮುನ್ನಡೆಯುವುದು ಭಾರತದ ಸಂಪ್ರದಾಯವಾಗಿದೆ ದಾವೂದಿ ಬೋಹ್ರಾ ಸಮುದಾಯದ ಪ್ರಾಮಾಣಿಕತೆ ಶಿಸ್ತು ಕಾನೂನು ಪರಿಪಾಲನೆ ಮಾಡುವುದನ್ನು ಇದೇ ವೇಳೆ ಅವರು ಪ್ರಶಂಸಿಸಿದರು ರಾಪ್ಲಪತಿ ರಾಮನಾಥ್ ಕೋವಿಂದ್ ಒಂದು ದಿನದ ಭೇಟಿಗಾಗಿ ನಾಳೆ ಕರ್ನಾಟಕಕ್ಕೆ ಆಗಮಿಸಲಿದ್ದಾರೆ ಬೆಳಗಾವಿಯ ಕರ್ನಾಟಕ ಕಾನೂನು ಸೊಸ್ಲೆಟಿ ಮತ್ತು ರಾಜ ಲಕಂಗೌಡ ಕಾನೂನು ಕಾಲೇಜಿನ ಅಮ್ಬತ ಮಹೋತ್ತವ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಲಿದ್ದಾರೆ

ಅಲ್ಲದೆ ನಿವೃತ್ತ ನ್ಯಾಯಮೂರ್ತಿ ಡಿ

ಜೈನ್ ನೇತೃತ್ವದಲ್ಲಿ ಮೂವರು ಸದಸ್ಕರಿಂದ ನಂಬಿ ನಾರಾಯಣನ್ ಗೂಢಚರ್ಯೆ ಬಂಧನ ಪ್ರಕರಣದ ಬಗ್ಗೆ ತನಿಖೆ ನಡೆಸುವಂತೆಯೂ ನ್ವಾಯಾಲಯ ಸೂಚಿಸಿದೆ

ಈ ಸಂಬಂಧ ನಂಬಿ ನಾರಾಯಣನ್ ಕೇರಳ ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂಕೋರ್ಟ್ ಮೆಟ್ಟರೇರಿ ಅಕ್ರಮವಾಗಿ ಬಂಧಿಸಿದ ಕ್ರಮದ ಕುರಿತು ಸಿಬಿಐ ತನಿಖೆ ನಡೆಸುವಂತೆ ಅರ್ಜಿ ಸಲ್ಲಿಸಿದ್ದರು ದಿವ್ಯಾಂಗರು ಸಮಾಜದ ಅವಿಭಾಜ್ಯ ಅಂಗ ಅವರನ್ನು ಮುಖ್ಯವಾಹಿನಿಗೆ ತರುವ ಅಗತ್ತವಿದೆ ಎಂದು ಕೇಂದ್ರ ಸಾಮಾಜಿಕ ನ್ವಾಯ ಮತ್ತು ಸಬಲೀಕರಣ ಸಚಿವ ತಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ ದಿವ್ಹಾಂಗರ ಕಲ್ಹಾಣಕ್ಕಾಗಿ ದೇಶಾದ್ಯಂತ ಇರುವ ಜಿಲ್ಲಾ ವಿಕಲಚೇತನ ಪುನರ್ ವಸತಿ ಕೇಂದ್ರಗಳನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು ದೆಹಲಿಯಲ್ಲಿಂದು ಆಯೋಜಿಸಿದ್ದ ಜಿಲ್ಲಾ ವಿಕಲಚೇತನ ಪುನರ್ ವಸತಿ ಕೇಂದ್ರಗಳ ರಾಷ್ಟೀಯ ಸಮಾವೇಶ ಉದ್ವಾಟಿಸಿ ಮಾತನಾಡಿದ ಅವರು ದಿವ್ಲಾಂಗರಿಗೆ ಸೇವೆ ಮಾಡುವುದು ದೇವರ ಸೇವೆ ಮಾಡಿದಂತೆ ಎಂದರು ಕಾರ್ಯಕ್ರಮದಲ್ಲಿ ಸಾಮಾಜಿಕ ನ್ಲಾಯ ಮತ್ತು ಸಬಲೀಕರಣ ರಾಜ್ಯ ಸಚಿವ ರಾಮ್ದಾಸ್ ಅಠಾವಳೆ ಉಪಸ್ಥಿತರಿದ್ದರು

ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ದೇಶದಲ್ಲಿನ ಪ್ರವಾಸೋದ್ಯಮಗಳ ಅವಕಾಶಗಳ ಕುರಿತು ಮಾಹಿತಿ ನೀಡುವುದು ಹಾಗೂ ಸಾಂಸ್ಟತಿಕ ಕಾರ್ಯಕ್ರಮವನ್ನು ಬಿಂಬಿಸುವುದು ಇದರ ಉದ್ದೇಶವಾಗಿದೆ ಎಂದರು

ಪ್ರವಾಸೋದ್ದಮ ಸಚಿವಾಲಯದಿಂದ ದೇಶಾದ್ದಂತ ಭಾರತೀಯ ಪ್ರವಾಸೋದ್ದಮ ಅತಿಥ್ದ ಸಂಸ್ಟೆಗಳ ಒಕ್ಕೂಟಗಳ ಜೊತೆಗೂಡಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು

ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಪ್ರವಾಹದಿಂದ ತತ್ತರಿಸಿದ ಕೇರಳ ಪ್ರವಾಸಿಗರನ್ನು ಸ್ವಾಗತಿಸಲು ಸಜ್ಣಾಗಿದೆ ಎಂದು ಹೇಳದರು

ವೆಂಕಯ್ಯನಾಯ್ಡು ಇಂದು ಮಧ್ಯಾಪ್ನ ಬೆಲ್ಗೇಡ್ಗೆ ತೆರಳಿದರು ಉಪರಾಷ್ವಪತಿಯವರೊಂದಿಗೆ ಹಣಕಾಸು ಖಾತೆ ರಾಜ್ಯ ಸಚಿವ ಶಿವಪ್ರತಾಪ್ ಶುಕ್ಲಾ ರಾಜ್ಯಸಭೆಯ ಮೂವರು ಲೋಕಸಭೆಯ ಓರ್ವ ಸಂಸದರು ಹಾಗೂ ಉದ್ವಮಿಗಳ ನಿಯೋಗ ತೆರಳಿದೆ ಉಪರಾಷ್ವಪತಿಗಳು ಇಂದು ಸಂಜೆ ಸೈಬಿರಿಯಾ ತಲುಪಲಿದ್ದು ಅಲ್ಲಿನ ಭಾರತೀಯ ಸಮುದಾಯವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಅಧಿಕೃತವಾಗಿ ನಾಳೆ ಉಪರಾಷ್ಪಪತಿಗಳಿಗೆ ಸ್ವಾಗತ ಕಾರ್ಯಕ್ರಮವಿದೆ ಬಳಿಕ ಸೈಬಿರಿಯಾದ ಅಧ್ಯಕ್ಷರೊಂದಿಗೆ ಸಭೆ ನಡೆಸಲಿರುವ ಉಪರಾಷ್ಟಪತಿಗಳು ಹಲವು ಮಹತ್ವದ ಒಪ್ಪಂದಗಳಗೆ ಸಹಿ ಹಾಕಲಿದ್ದಾರೆ

ಸ್ಯೆಬಿರಿಯಾದ ರಾಷ್ಷೀಯ ಅಸಂಬ್ಲಿಯ ವಿಶೇಷ ಅಧಿವೇಶನ ಉದ್ದೇಶಿಸಿ ಮಾತನಾಡಲಿದ್ದಾರೆ

ಅಲ್ಲಿನ ಸರ್ಕಾರದ ಮುಖ್ಯಸ್ಥರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಮೂರೂ ರಾಷ್ಟಗಳ ಭೇಟಿಯ ವೇಳೆ ಒಪ್ಪಂದಗಳಿಗೆ ಸಹಿ ಹಾಕಲಿದ್ದಾರೆ ಉಪರಾಷ್ಟಪತಿಗಳ ಈ ಭೇಟಿಯಿಂದಾಗಿ ಭಾರತ ಮತ್ತು ಈ ಮೂರೂ ರಾಷ್ಟಗಳ ಮಧ್ಯೆ ಆರ್ಥಿಕತೆ ಪರಿಸರ ವ್ಯಾಪಾರ ಸಂಸ್ಟತಿ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಬಾಂಧವ್ಯ ವೃದ್ಧಿಗೆ ಸಹಕಾರಿಯಾಗಲಿದೆ ಕೇಂದ್ರ ವಿದೇಶಾಂಗ ವ್ಹವಹಾರಗಳ ಸಚಿವೆ ಸುಷ್ನಾ ಸ್ವರಾಜ್ ಮತ್ತು ರಷ್ನಾದ ಉಪ ಪ್ರಧಾನಿ ಯೂರಿ ಬೋರಿಸೌ ರಷ್ಠಾದ ಮಾಸ್ಕೋದಲ್ಲಿಂದು ಭಾರತ ರಷ್ಠಾ ನಡುವಿನ ವ್ಯಾಪಾರ ಆರ್ಥಿಕ ವಹಿವಾಟು ವಿಜ್ವಾನ ತಂತ್ರಜ್ವಾನ ಸಾಂಸ್ತತಿಕ ಸಹಭಾಗಿತ್ನ ಕುರಿತಂತೆ ಚರ್ಚೆ ನಡೆಸಿದರು ಈ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ವ್ದವಹಾರಗಳ ವಕ್ತಾರ ರವೀಶ್ ಕುಮಾರ್ ಎರಡೂ ದೇಶಗಳ ನಡುವೆ ಸಂಬಂಧ ವ್ಯದ್ದಿ ಮತ್ತು ಹೊಸ ಅವಕಾಶಗಳನ್ನು ಗುರುತಿಸುವಿಕೆಗೆ ಈ ಮಾತುಕತೆ ಸಹಕಾರಿಯಾಗಿದೆ ಎಂದು ಹೇಳದ್ದಾರೆ

ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಪ್ರಸಾರ ಭಾರತಿ ದೂರದರ್ಶನ ಮತ್ತು ಆಕಾಶವಾಣಿಯ ಹಿರಿಯ ಅಧಿಕಾರಿಗಳು ಪಾರ್ಗೊಂಡಿದ್ದರು ಈ ವೇಳೆ ಮಾತನಾಡಿದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಕಾರ್ಯದರ್ಶಿ ಅಮಿತ್ ಖರೆ ದೇಶಾದ್ವಂತ ದೂರದರ್ಶನ ಜನರನ್ನು ಸಂಪರ್ಕಿಸಲು ನೆರವಾಗಿದೆ ತಂತ್ರಜ್ಞಾನದ ಬದಲಾವಣೆಯನ್ನು ಬಳಸಿಕೊಂಡು ದೂರದರ್ಶನ ಇನ್ನಷ್ಟು ಬದಲಾಗುವ ಅಗತ್ಲವಿದೆ ಎಂದು ಹೇಳಿದರು

ಆರು ದೇಶಗಳ ಪಂದ್ವಾವಳಿಯಲ್ಲಿ ಭಾರತ ಪಾಕಿಸ್ತಾನ ಹಾಂಕ್ಕಾಂಗ್ ಎ ಗುಂಪಿನಲ್ಲಿದ್ದು ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ ಬಿ ಗುಂಪಿನಲ್ಲಿದೆ